ಪರಮೇಶ್ವರ್ ಹೇಳಿದ್ದಾರೆ ಲೋಕಸಭೆ ಚುನಾವಣೆಗೆ ಜೊತೆಯಾಗಿ ಸ್ಪರ್ಧಿಸುವ ಬಗ್ಗೆ ಚರ್ಚೆಯಾಗಿದೆ ಆದರೆ ಕ್ಷೇತ್ರದ ಪಂಚಿಕೆ ಬಗ್ಗೆ ನಿರ್ಧಾರವಾಗಿಲ್ಲ ಎಂಬ ದೇವೇಗೌಡರ ಹೇಳಿಕೆಯನ್ನು ಅನುಮೋದಿಸುತ್ತೇನೆ ಎಂದು ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರ ಪಟ್ಟ ಇನ್ನೂ ಅಂತಿಮವಾಗಿಲ್ಲ ಈ ಬಗ್ಗೆ ಇನ್ನೂ ಮಾತುಕತೆ ನಡೆಯುತ್ತಿದೆ ಅಧಿವೇಶನ ಕಾವೇರಿ ವಿವಾದ ಸಭೆ ಇದ್ದಿದ್ದರಿಂದ ವಿಳಂಬವಾಯಿತು ಮುಂದಿನ ಸಮನ್ವಯ ಸಮಿತಿ ಸಭೆಯಲ್ಲಿ ನೇಮಕ ಮಾಡುತ್ತೇವೆ ಸರ್ಕಾರವನ್ನೇ ಒಂದಾಗಿ ನಡೆಸುವಾಗ ಈ ವಿಚಾರ ದೊಡ್ಡದಲ್ಲ ಕೆಲವು ಮಾನದಂಡಗಳನ್ನು ಇಟ್ಟುಕೊಂಡು ಉಸ್ತುವಾರಿ ಸಚಿವರನ್ನು ನೇಮಿಸಲಾಗುತ್ತದೆ ಎಂದು ಪರಮೇಶ್ವರ್ ಹೇಳಿದರು ಅವಿಶ್ವಾಸ ನಿರ್ಣಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ನಡೆದುಕೊಂಡ ವರ್ತನೆಯ ಬಗ್ಗೆ ಬಿಜೆಪಿ ಸಂಸದ ಸುರೇಶ್ ಅಂಗಡಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಂಸತಿನ ಗೌರವವನ್ನು ರಾಹುಲ್ಗಾಂಧಿಯವರು ಕುಗ್ಗಿಸಿದ್ದಾರೆ ವಿರೋಧ ಪಕ್ಷದಲ್ಲಿ ಗಂಭೀರತೆ ಇಲ್ಲದಾಗಿದೆ ಎಂದು ಬೆಳಗಾವಿಯಲ್ಲಿಂದು ಆರೋಪಿಸಿದರು ರಾಹುಲ್ ಗಾಂಧಿ ವಿರುದ್ದ ಹಕ್ಕುಚ್ಕುತಿ ಮಂಡನೆಗೆ ಸಂಸದ ಪ್ರಲ್ವಾದ್ ಜೋತಿ ಸ್ವೀಕರ್ಗೆ ನೋಟಸ್ ನೀಡಿದ್ದು ನಾಳೆ ಸ್ವೀಕರ್ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಮನೆಯೊಂದು ಮೂರು ಬಾಗಿಲು ಎನ್ನುವಂತಾಗಿದ್ದು ಒಂದು ಕಡೆ ಕುಮಾರಸ್ವಾಮಿ ಮತ್ತೊಂದೆಡೆ ಪರಮೇಶ್ವರ್ ಮತ್ತು ಇನ್ನೊಂದೆಡೆ ಸಿದ್ದರಾಮಯ್ಯ ಇದ್ದಾರೆ ಸರ್ಕಾರದಲ್ಲಿ ಸಾಮಾನ್ಯ ಜನರ ಯಾವ ಕೆಲಸಗಳೂ ಆಗುತ್ತಿಲ್ಲ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ

ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸುತ್ತೇನೆ ಬೇರೆ ಯಾರಿಗಾದರೂ ಟಿಕೆಟ್ ಕೊಟ್ಟರೂ ಪಕ್ಷದ ಪರ ಕೆಲಸ ಮಾಡುತ್ತೇನೆ ಎಂದು ಸುರೇಶ್ ಅಂಗಡಿ ಹೇಳಿದರು

ಸಮಾನ ಮನಸ್ಕ ಪಕ್ಷಗೊಂದಿಗೆ ಮೈತ್ರಿ ಮುಂದುವರಿಸಿ ಚುನಾವಣೆ ಎದುರಿಸಲಾಗುವುದು ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ದೇಶದಲ್ಲಿ ಶೋಷಣೆಗೊಳಗಾದ ಜನರ ಪರವಾಗಿ ಹೋರಾಟ ನಡೆಸಲು ಪಕ್ಷ ಬದ್ಧವಾಗಿದ್ದು ದೇಶದಲ್ಲಿ ಅಧಿಕಾರ ನಡೆಸುತ್ತಿರುವ ಪಕ್ಷ ಶೋಷಿತರ ಮೇಲೆ ಗದಾ ಶ್ರಹಾರ ನಡೆಸಿದೆ ಜೊತೆಗೆ ಕೆಲವು ಸಂಸೈಗಳನ್ನು ಗುರಿಯಾಗಿಸಿ ದಾಳಿಗಳನ್ನು ನಡೆಸಿದೆ ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಧ್ವನಿಯಾಗಲಿದೆ ಎಂದು ಹೇಳಿದರು ಅಗಾಧ ಶಕ್ತಿ ಮತ್ತು ಅನುಭವಗಳನ್ನು ಒಳಗೊಂಡಿರುವ ಕಾಂಗ್ರೆಸ್ ಭೂತ ವರ್ತಮಾನ ಹಾಗೂ ಭವಿಷ್ಠಗಳನ್ನು ಜೋಡಿಸುವ ಸೇತುವೆಯಾಗಿದೆ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ತಯಾರಿ ನಡೆಸುತ್ತಿದ್ದು ಎಲ್ಲರೂ ಸಜ್ಜಾಗುವಂತೆ ಸೂಚಿಸಿದರು

ಡಿ ಕೋಟೆ ತಾಲ್ಲೂಕಿನ ಕಬಿನಿ ಜಲಾಶಯ ಹಾಗೂ ಮಂಡ್ಕ ಜಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ ಕೃಷ್ಣರಾಜಸಾಗರ ಜಲಾಶಯಗಳು ಗರಿಷ್ಠಮಟ್ಟ ತಲುಪಿವೆ ಈ ಹಿನ್ನಲೆಯಲ್ಲಿ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಕಪಿಲಾ ಹಾಗೂ ಕಾವೇರಿ ನದಿಗೆ ಬಿಡಲಾಗುತ್ತಿದೆ ಮೂರು ದಶಕಗಳ ಬಳಿಕ ಈ ಜಲಾಶಯಗಳಿಂದ ನದಿಗೆ ಅಧಿಕ ನೀರು ಹೊರ ಬಿಡುತ್ತಿರುವುದರಿಂದ ಶ್ರೀರಂಗಪಟ್ಟಣ ಹಾಗೂ ನಂಜನಗೂಡಿನಲ್ಲಿ ನದಿ ಮೈದುಂಬಿ ಹರಿಯುತ್ತಿವೆ

ಜಿಲ್ಲಾಡಳಿತ ಪ್ರವಾಸಿಗರಿಗೆ ಪ್ರವೇಶ ನಿಷೇಧಿಸಿದೆ

ಮಹಾರಾಷ್ಟದಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆ ಆಗಿದ್ದರೂ ಜಲಾಶಯಕ್ಕೆ ಪರಿದು ಬರುವ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ

ಟೋಲ್ ಮುಕ್ತ ಸಂಚಾರ ಡೀಸೆಲ್ ದರ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಮೋಟಾರ್ ಟ್ರಾನ್ಸ್ಪೋರ್ಟ್ ಸಂಘಟನೆ ಕರೆ ನೀಡಿರುವ ದೇಶವ್ಯಾಪಿ ಮುಷ್ಕರ ಇಂದು ಮೂರನೇ ದಿವಸಕ್ಕೆ ಕಾಲಿಟ್ಟದೆ

ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಪ್ಪವಾಗುತ್ತಿದೆ ಸರ್ಕಾರ ಲಾರಿ ಮಾಲೀಕರ ಸಮಸ್ಥೆಗೆ ಸ್ವಂದಿಸಿ ಬೇಡಿಕೆಗಳ ಕುರಿತು ಸಭೆ ಕರೆಯುವಂತೆ ಅಖಿಲ ಭಾರತ ಮೋಟಾರ್ ಟ್ರಾನ್ಸ್ಪೋರ್ಟ್ ಸಂಘಟನೆ ಅಧ್ವಕ್ಷ ಜಿ

ಷಣ್ಮಖಪ್ಪ ಆಕಾಶವಾಣಿಗೆ ತಿಳಿಸಿದ್ದಾರೆ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮುಂದುವರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ಭದ್ರಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಹಿನ್ನಲೆಯಲ್ಲಿ ಪ್ರವಾಪ ನಿಯಂತ್ರಣಕ್ಕಾಗಿ ಜಲಾಶಯದಿಂದ ನೀರನ್ನು ಹರಿಸುವ ಸಂಭವವಿದ್ದು ಗದಗ ಜಿಲ್ಲಾ ವ್ಯಾಪ್ತಿಯ ತುಂಗಾಭದ್ರಾ ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಗದಗ ಜಿಲ್ಲಾಧಿಕಾರಿ ಮನೋಜ್ ಡೈನ್ ಸೂಟಿಸಿದ್ದಾರೆ

ನಿರ್ಬಂಧಿತ ಅವಧಿಯಲ್ಲಿ ನದಿ ಪಾತ್ರದಲ್ಲಿ ಸಾರ್ವಜನಿಕರು ಈಜುವುದು ತಿರುಗಾಡುವುದು ದನಕರು ಮೇಯಿಸುವುದು ಇತ್ಯಾದಿಗಳನ್ನು ಸಂಪೂರ್ಣವಾಗಿ ನಿರ್ಭಂಧಿಸಲಾಗಿದೆ ಎಂದು ಜೆಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಸ್ಟಳೀಯ ಪಂತದಲ್ಲಿ ಜನರ ಸಮಸ್ಟೆಗಳಿಗೆ ಪರಿಹಾರ ದೊರೆಯಬೇಕು ಎನ್ನುವ ಮುಖ್ಣಮಂತ್ರಿಗಳ ಆಶಯ ಪಾಗೂ ಮುಖ್ಯಕಾರ್ಯದರ್ತಿಗಳ ನಿರ್ದೇಶನದನ್ವಯ ತಾಲೂಕು ಮಟ್ಟದಲ್ಲಿ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸ್ವೀಕರಿಸಿ ಪರಿಹಾರ ಒದಗಿಸಲು ಗದಗ ಜಿಲ್ಲಾಡಳಿತ ಮುಂದಾಗಿದೆ ಎಂದು ಜಿಲ್ಲಾಧಿಕಾರಿ ಮನೋಜ್ ಜೈನ್ ತಿಳಿಸಿದ್ದಾರೆ ಶಿರಪಟ್ಟಿ ತಪತೀಲ್ದಾರ ಕಚೇರಿಯಲ್ಲಿ ಸಾರ್ವಜನಿಕ ಸಮಸ್ಥೆ ಅಹವಾಲು ಸ್ವೀಕಾರದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಜನರ ಸಮಸ್ಥೆಗಳನ್ನು ಪರಿಪರಿಸಲು ಕಂದಾಯ ಇಲಾಖೆ ಜೊತೆ ಇತರ ಇಲಾಖೆಗಳ ಸಮನ್ವಯತೆ ಸಾಧಿಸಬೇಕು ಇದರಿಂದ ಆಡಳಿತ ಕಾರ್ಯ ಚುರುಕಾಗಲು ನೆರವಾಗುತ್ತದೆ ಎಂದು ಹೇಳದ್ದಾರೆ ತಾಲೂಕು ಗ್ರಾಮ ಮಟ್ಟದಲ್ಲೇ ಸ್ಥಳೀಯ ಸಮಸ್ಥೆಗಳು ಪರಿಹಾರ ಕಾಣಬೇಕು ಎಂಬುದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿಗಳು ಈ ಕುರಿತು ತಮ್ಮ ಕರ್ತವ್ಯ ನಿರ್ವಹಣೆಯನ್ನು ಸಮರ್ಪಕ ಹಾಗೂ ನ್ಯಾಯ ಸಮ್ಮತವಾಗಿ ಮಾಡಬೇಕು ಜನರ ಸಮಸ್ಥೆಗಳಿಗೆ ಅಗತ್ಯದ ತಕ್ಷಣ ಹಾಗೂ ನಿಗದಿತ ಪರಿಹಾರ ದೊರಕಿಸಲು ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ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

ಈ ಕುರಿತ ನೀತಿ ರೂಪಿಸಲು ಏಮ್ಸ್ ಹಾಗೂ ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಅವಧಿ ವಿಸ್ತರಣೆ ಸಾಧ್ಯವಿಲ್ಲವೆಂದು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ನ್ಯಾಯಪೀಠ ತಿಳಿಸಿದೆ ಕೇಂದ್ರ ಸರ್ಕಾರದ ಪರವಾಗಿ ವಿಚಾರಣೆಗೆ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಮಣಿಂದರ್ ಸಿಂಗ್ ಅವರಿಗೆ ನ್ಯಾಯಪೀಠ ಈ ಬಗ್ಗೆ ಸ್ಪಷ್ಟ ಸೂಚನೆ ನೀಡಿದೆ

ಮಾಜಿ ಸಚಿವೆ ವಿಮಲಾಬಾಯಿ ಜಗದೇವರಾವ್ ದೇಶಮುಖ್ ಅವರು ಇಂದು ನಿಧನರಾದರು

ಪಟೇಲ್ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಲಾಣ ಸಚಿವೆ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಕಾರ್ಯನಿರ್ವಹಣೆ ಮಾಡಿದ್ದರು ವಿಮಲಾಬಾಯಿ ದೇಶ್ಮುಖ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿ

ಯಡಿಯೂರಪ್ಪ ಮಾಜಿ ಪ್ರಧಾನಿ ಎಚ್

ಇವುಗಳನ್ನು ದೇತಾದ್ಯಂತ ಪೊಲೀಸ್ ಠಾಣೆಗಳಿಗೆ ಒದಗಿಸಲು ಮುಂದಾಗಿದೆ